ವಿಶ್ವದರ್ಜೆಯ ಈ ಸಮಾವೇಶ ಮತ್ತು ಪ್ರದರ್ಶನ ಕೇಂದ್ರದಲ್ಲಿ ರೀಟೇಲ್ ಸೇವೆ ಹಣಕಾಸು ಆತಿಥ್ಯ ಮತ್ತು ಪ್ರದರ್ಶನ ಸ್ಥಳಗಳು ಹಾಗೂ ಉನ್ನತಮಟ್ಟದ ಕಚೇರಿಗಳು ಇರಲಿವೆ

ಇಂದು ಶಂಕುಸ್ತಾಪನೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿರುವುದಾಗಿ ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ ಇಂಡಿಯಾ ಇಂಟರ್ನ್ಯಾಷನಲ್ ಕನ್ವೆನ್ವನ್ ಮತ್ತು ಪ್ರದರ್ಶನ ಕೇಂದ್ರ ಪೂರ್ಣ ಪ್ರಮಾಣದ ಸರ್ಕಾರಿ ಸ್ವಾಮ್ಯವಾಗಿದೆ ಕೇಂದ್ರ ಗ್ಬಹ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ನೇತ್ಪತ್ನದ ಆಂತರಿಕ ಸಚಿವಾಲಯದ ತಂದ ಕೇರಳದಲ್ಲಿ ಇತ್ತೀಚೆಗೆ ಪ್ರವಾಹದಿಂದಾಗಿ ಉಂಟಾಗಿರುವ ಹಾನಿ ಪರಿಶೀಲಿಸಲು ಕೇರಳಕ್ಕೆ ಇಂದು ಭೇಟಿ ನೀಡಲಿದೆ

ಆರ್ ಶರ್ಮಾ ನೇತೃತ್ಯದ ಆಂತರಿಕ ಸಚಿವಾಲಯದ ತಂಡ ಕೇರಳಕ್ಕೆ ಭೇಟಿ ಅಲ್ಲಿ ಉಂಟಾಗಿರುವ ಹಾನಿಯನ್ನು ಅಂದಾಜಿಸಲಿದೆ ಎಂದಿದ್ದಾರೆ

ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಇಎಸ್ಐಸಿ ಬುಧವಾರ ನೂತನ ಯೋಜನೆ ಆಟಲ್ ಬಿಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆಗೆ ಸಮ್ಮತಿ ನೀಡಿದೆ

ನವದೆಹಲಿಯಲ್ಲಿ ನಿನ್ನೆ ಕಾರ್ಮಿಕ ಸಚಿವ ಸಂತೋಷ್ ಗಂಗ್ಲಾರ್ ನೇತ್ವತ್ಸದಲ್ಲಿ ನಡೆದ ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಮಂಡಳಿಯ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಯೋಜನೆ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು ವಿಮಾ ವ್ಯಕ್ತಿಯು ಒಂದು ವೇಳೆ ನಿರುದ್ಯೋಗಕ್ಕೆ ಸಿಲುಕಿದರೆ ಅಂಥವರ ಬ್ಯಾಂಕ್ ಖಾತೆಗೆ ನೇರವಾಗಿ ಪರಿಹಾರ ಹಣ ಪಾವತಿಸಲಾಗತ್ತದೆ ಈ ವೇಳೆ ಅವರು ಉದ್ಯೋಗ ಹುಡುಕಿಕೊಳ್ಳಬಹುದಾಗಿದೆ ಎಂದಿದ್ದಾರೆ

ಈ ಮಧ್ಯೆ ಸೂಪರ್ ಸ್ಸೆಷಾಲಟಿ ಆಸ್ಸತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಇದ್ದ ಕೆಲವು ನಿಯಮಗಳನ್ನು ಸರಳೀಕರಣಗೊಳಿಸಲು ಮಂಡಳಿ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ

ಇದೇ ವೇಳಿ ಪಾಕಿಸ್ತಾನ ಮೂಲದ ಭಯೋತ್ವಾದನೆ ಸಂಘಟನೆಗಳು ದೇಶದಲ್ಲಿ ಭಯೋತ್ವಾದನಾ ದಾಳಿಗಳನ್ನು ಮುಂದುವರಿಸಿರುವ ಕುರಿತು ಬೇಸರ ವ್ಯಕ್ತಪಡಿಸಿದೆ ಭಯೋತ್ವಾದನೆ ಕುರಿತ ದೇಶದ ವಾರ್ಷಿಕ ವರದಿಯಲ್ಲಿ ಇದನ್ನು ಅಮೆರಿಕ ಉಲ್ಲೇಖಿಸಿದೆ ಭಯೋತ್ವಾದನೆ ದಾಳಿಗಳನ್ನು ತಡೆಗಟ್ಟುವ ಮತ್ತು ಉಗ್ರ ಸಂಘಟನೆಗಳ ಮುಖಂಡರನ್ನು ಬಂಧಿಸುವ ಕಾರ್ಯದಲ್ಲಿ ಮುಂದಾಳತ್ನ ವಹಿಸಿರುವ ಭಾರತಕ್ಕೆ ಅಮೆರಿಕ ಮತ್ತು ಭಯೋತ್ಸಾದನೆ ನಿಯಂತ್ರಿಸುವ ಗುರಿ ಹೊಂದಿರುವ ಇತರ ರಾಷ್ಟ್ರಗಳು ಸಹಕಾರ ಮುಂದುವರಿಯಲಿದೆ ಎಂದು ಅಮೆರಿಕ ರಾಜ್ಯ ಇಲಾಖೆ ತಿಳಿಸಿದೆ ರೊಮೇನಿಯಾ ತನ್ನ ರಾಯಭಾರ ಕಚೇರಿಯನ್ನು ಚೆನ್ನೈನಲ್ಲಿ ತೆರೆಯಲು ನಿರ್ಧರಿಸಿದೆ ಉಪರಾಷ್ಟ ಪತಿ ಎಂ

ಜಂಟಿ ಪತ್ರಿಕಾಗೋಷ್ಣಿಯಲ್ಲಿ ಭಾರತಕ್ಕೆ ಭೇಟಿ ನೀಡುವಂತೆ ಅಲ್ಲಿನ ಪ್ರಧಾನಿ ಡ್ಯಾನ್ಸಿಲಾಗೆ ಉಪರಾಷ್ಟ ಪತಿ ವೆಂಕಯ್ಯ ನಾಯ್ಡು ಆಹ್ವಾನ ನೀಡಿದ್ದಾರೆ ಹಾಗೆಯೇ ಡ್ಯಾನ್ಸಿಲಾ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ವರ್ಷ ಜನವರಿಯಲ್ಲಿ ರೊಮೇನಿಯಾಗೆ ಭೇಟಿ ನೀಡುವಂತೆ ಆಹ್ವಾನ ನೀಡಿದ್ದಾರೆ ಭಾರತ ಮತ್ತು ರೊಮೇನಿಯಾ ಉದ್ಯಮ ಸಮಾವೇಶವನ್ನುದ್ದೇಶಿ ಮಾತನಾಡಿದ ಎಂ ವೆಂಕಯ್ಯ ನಾಯ್ಡು ಭಾರತ ಆರ್ಥಿಕ ಸುಧಾರಣೆಯಲ್ಲಿ ರೂಪಾಂತರಗೊಳ್ಳುತ್ತಿದ್ದು ಪ್ರಸ್ತುತ ಹಲವು ಕ್ಷೇತ್ರಗಳಲ್ಲಿ ರೊಮೇನಿಯಾ ಉದ್ಯಮಿಗಳು ಹೂಡಿಕೆ ಮಾಡಲು ಉತ್ತಮ ಅವಕಾಶವಿದೆ ಎಂದಿದ್ದಾರೆ

ನಿವೃತ್ತ ಏರ್ ಮಾರ್ಷಲ್ ರಣ್ಧಿರ್ ಸಿಂಗ್ ಚಂಡೀಗಢದಲ್ಲಿ ನಿನ್ನೆ ನಿಧನ ಹೊಂದಿದ್ದಾರೆ

ವಯೋಸಹಜ ಕಾರಣಗಳಿಂದ ರಷ್ಧಿರ್ ಮೃತಪಟ್ಟಿದ್ದಾರೆ

ಮೃತರು ಓರ್ವ ಪುತ್ರಿ ಮತ್ತು ಓರ್ವ ಪುತ್ರರನ್ನು ಅಗಲಿದ್ದಾರೆ

ಈ ಕುರಿತು ಅಲ್ಲಿನ ಪ್ರಾಂತೀಯ ಗವರ್ನರ್ ಅಲ್ಲಾ ಬೆಲೊ ಕ್ಷಣಾ ಸುದ್ದಿ ಸಂಸ್ಡೆಗೆ ತಿಳಿಸಿದ್ದಾರೆ

ಉಳಿದ ಮೃತ ದೇಹಗಳಿಗೆ ಶೋಧ ಕಾರ್ಯ ಮುಂದುವರಿದಿದೆ ಎಂದು ತಿಳಿಸಿದ್ದಾರೆ

ದೆಹಲಿಯಲ್ಲಿಂದು ಅಪ್ಪಾನಿಸ್ತಾನ ಅಧ್ಯಕ್ಷ ಅಶ್ರಫ್ ಫನಿ ಅವರೊಂದಿಗೆ ಮಾತುಕತೆ ನಡೆಸಿದ ಸಭೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಈ ನಿಲುವು ವ್ಯಕ್ತಪಡಿಸಿದ್ದಾರೆ ಸಂಯುಕ್ತ ಶಾಂತಿಯುತ ಎಲ್ಲರನ್ನೊಳಗೊಂಡ ಪ್ರಜಾಪ್ರಭುತ್ತ ದೇಶದ ಹಾಗೂ ವೈವಿಧ್ಯಮಯ ಆರ್ಥಿಕ ದೇಶವಾಗಿ ಅಪ್ಪಾನಿಸ್ತಾನ ಹೊರ ಹೊಮ್ಮುವುದನ್ನು ಭಾರತ ಬಯಸುತ್ತದೆ ಎಂದು ಪ್ರಧಾನಿ ನುಡಿದಿದ್ದಾರೆ ಅಪ್ಪಾನಿಸ್ತಾನದ ಸಾರ್ವಭೌಮತ್ಸ ಹಾಗೂ ಭದ್ರತೆಗೆ ನಡೆಸುತ್ತಿರುವ ಎಲ್ಲ ಪ್ರಯತ್ನಗಳನ್ನು ಭಾರತ ಬೆಂಬಲಿಸಲು ಬದ್ದವಾಗಿದೆ ಎಂದರು ಅಮೂಲ್ಯ ಮಾನವ ಜೀವಗಳ ಹಾನಿ ಹಾಗೂ ಭಾರಿ ಪ್ರಮಾಣದ ತೊಂದರೆಗೆ ಕಾರಣವಾಗಿರುವ ಭಯೋತ್ಸಾದಕ ದಾಳಿ ಹಾಗೂ ಹಿಂಸಾಚಾರವನ್ನು ಪ್ರಧಾನಿ ಖಂಡಿಸಿದರು